ದುಷ್ಷಶಕ್ತಿಯ ವಿರುದ್ದ ಶಿಷ್ಣ ಶಕ್ತಿಯ ವಿಜಯದ ದ್ಯೋತಕವಾಗಿ ಮನೆ ಮಂದಿರ ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳನ್ನು ದೀಪಗಳಿಂದ ಬೆಳಗುವ ಮೂಲಕ ಈ ಹಬ್ಬವನ್ನು ಆಚರಿಸುವುದು ವಾಡಿಕೆ ಈ ಸಂದರ್ಭವಾಗಿ ಜನತೆ ಸಂಪತ್ತಿನ ದೇವತೆ ಲಕ್ಷ್ಮೀಯನ್ನು ಪೂಜಿಸುತ್ತಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರಾಖಂಡ್ನ ಅತ್ಯಂತ ದೂರದ ಗಡಿ ಠಾಣೆಯ ಹರ್ಸಿಲ್ನಲ್ಲಿ ಭಾರತೀಯ ಸೇನೆ ಮತ್ತು ಐಟಿಬಿಪಿ ಯೋಧರೊಂದಿಗೆ ಇಂದು ದೀಪಾವಳಿ ಆಚರಿಸಿದರು

ದೀಪಾವಳಿ ಭೀತಿಯನ್ನು ತೊಡೆದು ಹಾಕಿ ಒಳಿತಿನ ಬೆಳಕನ್ನು ಹರಡುವುದು ಎಂದು ಮೋದಿ ಹೇಳಿದ್ದಾರೆ ಯೋಧರು ತಮ್ಮ ಶಿಸ್ತು ಬದ್ದತೆಗಳ ಮೂಲಕ ಜನತೆಯಲ್ಲಿ ಸುರಕ್ಷತೆ ಮತ್ತು ಭದ್ರತೆಯ ಭಾವವನ್ನು ಪರಡುತ್ತಾರೆ ಎಂದು ಅವರು ಹೇಳಿದರು ಪ್ರಧಾನಮಂತ್ರಿಯವರು ಯೋಧರಿಗೆ ಸಿಹಿ ವಿತರಿಸಿದರು ದೀಪಾವಳಿ ಸಂದರ್ಭವಾಗಿ ತಮಗೆ ಶುಭ ಹಾರ್ವೆಸಲು ಬಂದ ಸುತ್ತಮುತ್ತಗಳ ಪ್ರದೇಶಗಳ ಜನತೆಯೊಂದಿಗೆ ಪ್ರಧಾನಮಂತ್ರಿ ಸಂವಾದ ನಡೆಸಿದರು ಪ್ರಧಾನಮಂತ್ರಿಯವರು ಇಂದು ಬೆಳಗ್ಗೆ ರುದ್ರಪ್ರಯಾಗ್ ಜಿಲ್ಲೆಯ ಕೇದಾರ್ನಾಥ್ ಮಂದಿರದಲ್ಲಿ ಪೂಜೆ ಸಲ್ಲಿಸಿದರು

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅರುಣಾಚಲ ಪ್ರದೇಶದ ಅಂದ್ರ ಲಾ ಓಂಕಾರ್ ಹಾಗೂ ಅನಿನಿಯಲ್ಲಿ ಇಂದು ಭಾರತೀಯ ಯೋಧರ ಜೊತೆ ದೀಪಾವಳಿ ಆಚರಿಸಲಿದ್ದಾರೆ

ರಾಷ್ಷಪತಿ ರಾಮನಾಥ್ ಕೋವಿಂದ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೀಪಾವಳಿಗೆ ಶುಭ ಹಾರೈಸಿದ್ದಾರೆ ರಾಷ್ಷಪತಿಯವರು ತಮ್ಮ ಸಂದೇಶದಲ್ಲಿ ಎಲ್ಲಾ ನಾಗರಿಕರ ನಡುವೆ ಭ್ರಾತೃತ್ವ ಮತ್ತು ಏಕತೆಯನ್ನು ಉತ್ತೇಜಿಸಲು ದೀಪಾವಳಿ ಒಂದು ಸದಾವಕಾಶ ಎಂದಿದ್ದಾರೆ ಉಪರಾಷ್ಷಪತಿಯವರು ದುಷ್ಟಶಕ್ತಿಯ ವಿರುದ್ದ ಶಿಷ್ಟಶಕ್ತಿಯ ವಿಜಯವನ್ನು ಸಾರುವ ದೀಪಾವಳಿ ಭಗವಾನ್ ರಾಮನಲ್ಲಿದ್ದ ತ್ರೇಷ್ಠ ಗುಣಗಳಲ್ಲಿ ವಿಶ್ವಾಸವನ್ನು ಮತ್ತಷ್ಟು ಬಲಗೊಳಿಸುತ್ತದೆ ಎಂದಿದ್ದಾರೆ ಪ್ರಧಾನಮಂತ್ರಿಯವರು ತಮ್ನ ಟ್ವೀಟ್ ಸಂದೇಶದಲ್ಲಿ ದೀಪಾವಳಿ ಪ್ರತಿಯೊಬ್ಬರ ಬದುಕನಲ್ಲಿ ಸಂತಸ ಆರೋಗ್ಲ ಸಮೃದ್ದಿಯನ್ನು ತರಲಿ ಎಂದಿದ್ದಾರೆ

ಓಮನ್ ಕೊಲ್ಲಿಯಲ್ಲಿ ಬಂದರು ಅಭಿವೃದ್ದಿಯಲ್ಲಿನ ಭಾರತದ ಮಹತ್ವದ ಪಾತ್ರವನ್ನು ಅಮೆರಿಕ ಮಾನ್ಯ ಮಾಡಿರುವುದು ಟ್ರಂಪ್ ಆಡಳಿತದ ಈ ನಿರ್ಧಾರದಿಂದ ವ್ಯಕ್ತವಾಗುತ್ತದೆ ಈ ಬಂದರು ಯುದ್ದ ಪೀಡಿತ ಅಫ್ವಾನಿಸ್ತಾನದ ಪುನರ್ ನಿರ್ಮಾಣದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ ವ್ಯಾಪಕ ಸಮಾಲೋಚನೆಗಳ ನಂತರ ಕೆಲ ದಿಗ್ಬಂಧನಗಳಿಂದ ಭಾರತಕ್ಕೆ ವಿನಾಯಿತಿ ನೀಡುವ ಅಂಶವನ್ನು ವಿದೇಶಾಂಗ ಸಚಿವ ಮೈಕ್ ಪಾಂಪಿಯೋ ಪರಿಗಣಿಸಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ವಕ್ತಾರರು ವಾಷ್ಣಂಗ್ಲನ್ನಲ್ಲಿ ಪಿಟಿಐ ಸುದ್ದಿ ಸಂಸ್ಕೆಗೆ ತಿಳಿಸಿದ್ದಾರೆ ಅಮೆರಿಕ ಸೋಮವಾರ ಇರಾನ್ ಮೇಲೆ ಹಿಂದೆಂದೂ ಇಲ್ಲದಂತಹ ಅತ್ಯಂತ ಕಠಿಣ ದಿಗ್ಬಂಧನಗಳನ್ನು ಹೇರಿದೆ ಈ ದಿಗ್ಲಂಧನಗಳು ಇರಾನ್ನ ಬ್ಯಾಂಕಿಂಗ್ ಮತ್ತು ಇಂಧನ ವಲಯಗಳಗೆ ಅನ್ವಯಿಸುವುದು ಹಾಗೂ ಇರಾನ್ನ ತೈಲ ಆಮದನ್ನು ನಿಲ್ಲಿಸದ ಯುರೋಪ್ ಏಷ್ಯಾ ಹಾಗೂ ಇತರೆಡೆಯ ದೇಶಗಳು ಮತ್ತು ಸಂಸ್ಟೆಗಳಿಗೆ ದಂಡ ವಿಧಿಸುವುದಕ್ಕೆ ದಿಗ್ಬಂಧನಗಳಲ್ಲಿ ಅವಕಾಶವಿದೆ

ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಮತದಾರರು ತಮ್ನ ಮತದಾನದ ಪಕ್ಕು ಚಲಾಯಿಸಲು ಪೋತ್ಲಾಹಿಸುವ ದೃಷ್ಟಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಂಗ್ವಾರಿ ಮತಗಟ್ಟೆಗಳನ್ನು ಚುನಾವಣಾ ಆಯೋಗ ಸ್ಥಾಪಿಸಲಿದೆ ಛತ್ತೀಸ್ಗರಿ ಪರಿಭಾಷೆಯಲ್ಲಿ ಸಂಗ್ವಾರಿ ಎಂದರೆ ಸ್ನೇಹಿ ಎಂದು ಅರ್ಥ ಈ ಮಹಿಳಾ ಸ್ನೇಹಿ ಮತಗಟ್ಟೆಗಳನ್ನು ಸಂಪೂರ್ಣವಾಗಿ ಮಹಿಳಾ ಸಿಬ್ಬಂದಿಯೇ ನಿರ್ವಹಿಸುತ್ತಾರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಐದು ಸಂಗ್ವಾರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಸುಬ್ರತ್ ಸಾಹೂ ತಿಳಿಸಿದ್ದಾರೆ

ಸದನ ಬರುವ ಜನವರಿಗೆ ಅಸ್ತಿತ್ವಕ್ಕೆ ಬರಲಿದೆ

ಮತ ಎಣಿಕೆ ಮುಂದುವರೆದಿದ್ದು ರಿಪಬ್ಲಿಕನ್ ಪಾರ್ಟಿ ಹೆಚ್ಚಿನ ಸ್ಥಾನಗಳಿಸುವ ಸೂಚನೆಯಿದೆ ಚುನಾವಣೆ ಮುಗಿದು ಫಲಿತಾಂಶಗಳು ಪ್ರಕಟಗೊಳ್ಳಲು ಆರಂಭವಾಗುತ್ತಲೆ ಟ್ರಂಪ್ ಅವರು ಮೊದಲ ಟ್ವೀಟ್ ಮಾಡಿ ಗೆಲವು ತಮ್ಮದೇ ಎಂದು ಹೇಳಿಕೊಂಡಿದ್ದಾರೆ

ನಿನ್ನೆ ರಾತ್ರಿ ನಡೆದ ಈ ದಾಳ ಒಂದು ತಾಸಿಗೂ ಹೆಚ್ಚು ಗುಂಡಿನ ಚಕಮಕಿಗೆ ಎಡೆಮಾಡಿಕೊಟ್ಟಿದ್ದು ತಾಲಿಬಾನರಿಗೆ ತಕ್ಕ ಉತ್ತರ ನೀಡಲಾಗಿದೆ ಎಂದು ಪ್ರಾಂತೀಯ ಮಂಡಳಿಯ ಸದಸ್ಯ ದದುಲ್ಲಾಖಾನಿ ಹೇಳಿದ್ದಾರೆ

ಮಹಾರಾಷ್ಷ ಸರ್ಕಾರ ಬರ ಪರಿಸ್ಥಿತಿ ನಿಭಾಯಿಸಲು ಏಳು ಸಾವಿರ ಕೋಟಿ ರೂಪಾಯಿಗಳ ಕೇಂದ್ರೀಯ ನೆರವಿಗೆ ಮನವಿ ಮಾಡಲಿದೆ ಎಂದು ಆ ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಹೇಳಿದ್ದಾರೆ ಕಳೆದ ಅಕ್ಷೋಬರ್ನಲ್ಲಿಯೇ ಬರ ಪರಿಸ್ಥಿತಿ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದ್ದು ಬರುವ ಜನವರಿ ವೇಳೆಗೆ ಕೇಂದ್ರದ ನೆರವು ದೊರೆಯುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ ಮರಾಠವಾಡ ಭಾಗದ ಓಸ್ನಾನಾಬಾದ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಪ್ರಸ್ತಾವವನ್ನು ಸಿದ್ದಪಡಿಸಲಾಗಿದ್ದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದು ಎಂದು ಹೇಳದರು

ರೈತರ ಬೆಳೆ ಸಾಲ ಪಾವತಿ ಜಾನುವಾರುಗಳಿಗೆ ಮೇವು ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಕೇಂದ್ರೀಯ ನಿಧಿಯನ್ನು ಬಳಸಿಕೊಳ್ಳಲಾಗುವುದು ಎಂದು ಪ್ರಸ್ತಾವದಲ್ಲಿ ತಿಳಿಸಿರುವುದಾಗಿ ಮುಖ್ಯಮಂತ್ರಿ ಹೇಳದ್ದಾರೆ ರಾಜ್ಲದಲ್ಲಿನ ಬರ ಪರಿಸ್ಥಿತಿಯ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಲು ಕೇಂದ್ರೀಯ ತಂಡವನ್ನು ಕಳುಹಿಸುವ ಪ್ರಕ್ರಿಯೆಯನ್ನು ತ್ಸರಿತಗೊಳಿಸುವಂತೆ ಸಹ ರಾಜ್ಯ ಸರ್ಕಾರ ಮನವಿ ಮಾಡಲಿದೆ ಎಂದು ಫಡ್ನವಿಸ್ ತಿಳಿಸಿದ್ದಾರೆ

ದುಬೈನಲ್ಲಿ ನಡೆದಿರುವ ಐಟಿಯುನ ಪೂರ್ಣಾಧಿಕಾರ ಸಮಾವೇಶದಲ್ಲಿ ಮಂಡಳಿಗೆ ಚುನಾವಣೆಗಳು ನಡೆದವು

ಈ ವಿದ್ಯಮಾನದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಪರ್ಕ ಖಾತೆ ಸಚಿವ ಮನೋಜ್ ಸಿನ್ಹಾ ಜಾಗತಿಕ ವೇದಿಕೆಯಲ್ಲಿ ದೂರ ಸಂಪರ್ಕ ಹಾಗೂ ಐಸಿಟಿ ವಲಯದಲ್ಲಿ ಭಾರತ ವಹಿಸುವ ಪಾತ್ರವನ್ನು ಇದು ಮಾನ್ಯ ಮಾಡಿದಂತಾಗಿದೆ ಎಂದಿದ್ದಾರೆ ಮಿಜೋರಾಂ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಮೂವರು ಸದಸ್ಥರ ತಂಡ ಐಜ್ವಾಲ್ನಲ್ಲಿ ನಿನ್ನೆ ಸಂಜೆ ಯಂಗ್ ಮಿಜೋ ಅಸೋಸಿಯೇಷನ್ ನೇತೃತ್ವದ ಎನ್ಜಿಓ ಸಮನ್ವಯ ಸಮಿತಿಯ ಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿತು ಸಂಬಂಧಿಸಿದ ಎಲ್ಲರೊಂದಿಗೂ ಸಂವಾದ ನಡೆಸಿದ್ದು ಆಯೋಗಕ್ಕೆ ಕೂಡಲೇ ವರದಿ ಸಲ್ಲಿಸುವುದಾಗಿ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ ಚ್ಯೆನಾದಲ್ಲಿ ವಿಸ್ತತ ಮಾರುಕಟ್ಟೆಯ ಅವಕಾಶಗಳಿಗಾಗಿ ಭಾರತವು ಶ್ರಯತ್ನಿಸುತ್ತಿದೆ ಎಂದು ಭಾರತದ ವಾಣಿಜ್ಯ ಸಚಿವಾಲಯವು ಸ್ಪಷ್ಟಪಡಿಸಿದೆ